ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಐಎನ್ಎಸ್ ಅರಿಹಂತ್ ಯಶಸ್ವಿ ಸಂಚಾರಕ್ಕೆ ಶ್ರಮಿಸಿದ ಎಲ್ಲ ಸಿಬ್ಬಂದಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ದೆಹಲಿಯ ಅಧಿಕೃತ ನಿವಾಸದಲ್ಲಿ ಸಿಬ್ಬಂದಿಯನ್ನು ಸ್ವಾಗತಿಸಿದ ಪ್ರಧಾನಮಂತ್ರಿಗಳು ಜಾಗತಿಕ ಶಾಂತಿ ಮತ್ತು ಸ್ಥಿರತೆಗೆ ಬಲಿಷ್ಠ ಭಾರತ ನಿರ್ಮಾಣ ಅತಿ ಮುಖ್ಯವಾದ ಸ್ತಂಭವಾಗಿದೆ ಅದರಲ್ಲೂ ವಿಶೇಷವಾಗಿ ಅನಿಶ್ವಯ ಮತ್ತು ಆತಂಕಗಳೇ ತುಂಬಿರುವ ವಿಶ್ವದಲ್ಲಿ ಭಾರತ ಸಶಕ್ತ ದೇಶವಾಗಿ ಹೊರಹೊಮ್ಮದೇಕಿದೆ ವಿಶ್ವತಾಂತಿ ಮತ್ತು ಶ್ಯಿರತೆ ಸಾಧಿಸುವ ಭಾರತದ ನಿರಂತರ ಪ್ರಯತ್ನದ ಫಲವಾಗಿ ಅಣ್ಣಸ್ತ ಕಾರ್ಯಕ್ರಮಗಳನ್ನು ನೋಡಬೇಕಿದೆ ಅಣ್ಣಸ್ತ ಪ್ರತಿರೋಧಕ ಸಾಮರ್ಥ್ಯಗಳೇ ಇಂದಿನ ಅಗತ್ಯವಾಗಿದ್ದು ಈ ನಿಟ್ಟನಲ್ಲಿ ಅಣ್ಣಸ್ತ್ರ ವಂಚಕರಿಗೆ ತಕ್ಕ ಪ್ರತ್ಯುತ್ತರ ನೀಡಲು ಐಎನ್ಎಸ್ ಅರಿಹಂತ್ ಸರ್ವಸನ್ನದ್ಧವಾಗಿದೆ

ಅಣ್ಣಸ್ತ್ರ ಬೆದರಿಕೆಗಳನ್ನು ಸಮರ್ಥವಾಗಿ ಹಿಮ್ಟಿಸಬಲ್ಲ ಹಾಗೂ ಕಾರ್ಯತಂತ್ರ ದಾಳಿ ನಡೆಸುವ ಐಎನ್ಎಸ್ ಅರಿಹಂತ್ ಜಲಂತರ್ಗಾಮಿ ನೌಕೆಯ ವಿನ್ಯಾಸ ನಿರ್ಮಾಣ ಮತ್ತು ಕಾರ್ಯಾಚರಣೆ ಮೂಲಕ ಭಾರತ ಕೆಲವೇ ರಾಷ್ಟಗಳ ಗುಂಪಿನಲ್ಲಿ ಸೇರ್ಪಡೆಯಾಗಿದೆ ಎಂದು ರಕ್ಷಣಾ ಸಚಿವರಾದ ನಿರ್ಮಲಾ ಸೀತಾರಾಮನ್ ಪ್ರತಿಕ್ರಿಯಿಸಿದ್ದಾರೆ ಗೃಹ ಸಚಿವ ರಾಜನಾಥ್ಸಿಂಗ್ ಹಣಕಾಸು ಸಚಿವ ಅರುಣ್ ಜೇಟ್ ಮತ್ತು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಪಾ ಅವರು ಸಹ ಅರಿಹಂತ್ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಸಮಾಚಾರ ಮತ್ತು ಪ್ರಸಾರ ಖಾತೆ ಸಚಿವ ರಾಜ್ಯವರ್ಧನ್ ರಾಥೋಡ್ ಅವರು ದೇಶದ ಸುರಕ್ಷತೆ ಮತ್ತು ಭದ್ರತೆಯನ್ನು ಅರಿಹಂತ್ ಯಶಸ್ಸು ಖಾತ್ರಿಪಡಿಸಿದೆ ಎಂದಿದ್ದಾರೆ

ಶಿವಮೊಗ್ಗ ಬಳ್ಳಾರಿ ಮತ್ತು ಮಂಡ್ಯ ಲೋಕಸಭಾ ಕ್ಷೇತ್ರ ಹಾಗೂ ರಾಮನಗರ ಮತ್ತು ಜಮಖಂಡಿ ವಿಧಾನಕ್ಷೇತ್ರಗಳಲ್ಲಿ ಈ ಉಪಚುನಾವಣೆ ನಡೆದಿತ್ತು ಶಿವಮೊಗ್ಗದಲ್ಲಿ ಸಹ್ಯಾದ್ರಿ ಕಲಾ ಕಾಲೇಜು ಬಳ್ಳಾರಿಯಲ್ಲಿ ರಾವ್ ಬಹದ್ದೂರ್ ವ್ಯೆ ಮಹಾಬಲೇಶ್ವರಪ್ಪ ಇಂಜಿನಿಯರಿಂಗ್ ಕಾಲೇಜು ಮಂಡ್ಕದಲ್ಲಿ ಸರ್ಕಾರಿ ಮಹಾವಿದ್ಯಾಲಯ ರಾಮನಗರದಲ್ಲಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಜಮಖಂಡಿಯಲ್ಲಿ ಮಿನಿವಿಧಾನಸೌಧದಲ್ಲಿ ಮತ ಎಣಿಕೆಗೆ ಚುನಾವಣಾ ಆಯೋಗ ಅಗತ್ಯ ಸಿದ್ದತೆ ಮಾಡಿಕೊಂಡಿದೆ ಮತ ಎಣಿಕೆಯ ಪೂರ್ಣ ಮಾಹಿತಿ ನೀಡಿಕೆಗೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಕಚೇರಿಯಲ್ಲಿ ವ್ಯವಸ್ಥೆ ಮಾಡಲಾಗಿದ್ದು ಮಾಧ್ಯಮ ಪ್ರತಿನಿಧಿಗಳಿಗೆ ಗಂಟೆಗೊಮ್ಮೆ ವಿವರ ನೀಡಲಾಗುವುದು ಎಂದು ಕಚೇರಿಯ ಪ್ರಕಟಣೆ ತಿಳಿಸಿದೆ ಮತ ಎಣಿಕೆ ಕೇಂದ್ರಗಳ ಸುತ್ತಮುತ್ತ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಇಂದು ಅಪರಾಹ್ನದ ವೇಳೆಗೆ ಬಹುತೇಕ ಎಲ್ಲ ಕ್ಷೇತ್ರಗಳ ಮತ ಎಣಿಕೆ ಪೂರ್ಣಗೊಂಡು ಫಲಿತಾಂಶ ಹೊರಬೀಳುವ ನಿರೀಕ್ಷೆ ಇದೆ

ಅಸ್ಲಾಂ ನಾಗಾಲ್ಡಾಂಡ್ ಸಿಕ್ಕಿಂ ಗುಜರಾತ್ ರಾಜಸ್ತಾನ್ ಮತ್ತು ಉತ್ತರಖಂಡ ರಾಜ್ಯಗಳಿಗೆ ಗಡಿಪ್ರದೇಶ ಅಭಿವೃದ್ದಿ ಕಾರ್ಯಕ್ರಮದಡಿ ಈ ನೆರವನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಕೇಂದ್ರ ಸರ್ಕಾರದ ಉನ್ನತಾಧಿಕಾರಿಯೊಬ್ಬರು ತಿಳಿಸಿದ್ದಾರೆ

ಈ ಪ್ರದೇಶಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ತಾಲೆಗಳು ಕುಡಿಯುವನೀರು ಪೂರೈಕೆ ಸಮುದಾಯ ಕೇಂದ್ರಗಳು ರಸ್ತೆ ಮತ್ತು ದೂರವಾಣಿ ಸಂಪರ್ಕ ಹಾಗೂ ಒಳಚರಂಡಿ ಸೇರಿದಂತೆ ಅಗತ್ಯ ಮೂಲಸೌಕರ್ಯಗಳನ್ನು ಒದಗಿಸಲು ಕೇಂದ್ರ ಸರ್ಕಾರದ ಅನುದಾನವನ್ನೂ ಬಳಸಲಾಗುವುದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಕೇದಾರನಾಥ ಕ್ಷೇತ್ರಕ್ಕೆ ಭೇಟಿ ನೀಡಲಿದ್ದಾರೆ

ಇದೇ ಸಂದರ್ಭದಲ್ಲಿ ಅವರು ಪ್ರಾಕೃತಿಕ ವಿಕೋಪದಿಂದ ತೀವ್ರ ಹಾನಿಗೊಳಗಾಗಿದ್ದ ಕೇದಾರನಾಥ ಕ್ಷೇತ್ರದ ಮನರ್ ನಿರ್ಮಾಣಕ್ಕಾಗಿ ನೂತನ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸುತ್ತಾರೆ ಪ್ರಧಾನಮಂತ್ರಿಗಳ ಭೇಟಿಯ ಹಿನ್ನೆಲೆಯಲ್ಲಿ ಅಗತ್ಯ ಭದ್ರತಾ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ ಮಧ್ಯಪ್ರದೇಶದಲ್ಲಿ ವಿಧಾನಸಭೆ ಚುನಾವಣೆಯ ಪ್ರಕ್ರಿಯೆಗಳು ಚುರುಕುಗೊಂಡಿವೆ ನಾಮಪತ್ರ ಸಲ್ಲಿಕೆ ಬಿರುಸುಗೊಂಡಿದ್ಲು ನಿನ್ನೆ ಮುಖ್ಯಮಂತ್ರಿ ಶಿವರಾಜ್ಸಿಂಗ್ ಚೌಹಾಣ್ ಸೇರಿದಂತೆ ಹಲವು ರಾಜಕೀಯ ನಾಯಕರು ತಮ್ಮ ನಾಮಪ್ರತಗಳನ್ನು ಸಲ್ಲಿಸಿದರು ನಾಮಪತ್ರ ಸಲ್ಲಿಕೆಗೆ ಇದೇ ಶುಕ್ರವಾರ ಕಡೆಯ ದಿನ

ಈ ವಿದ್ಗಾರ್ಥಿಗಳ ಜತೆ ಕಾಶ್ನೀರ ಮೂಲದ ಉಗ್ರ ಸಂಘಟನೆ ಅನ್ನಾರ್ ಫಾಜ್ನಾತ್ ಉಲ್ ಹಿಂದ್ ಸಂಪರ್ಕ ಹೊಂದಿರುವುದು ಪತ್ತೆಯಾಗಿದೆ ಎಂದು ಪಂಜಾಬ್ ಡಿಜಿಪಿ ಸುರೇಶ್ ಅರೋರ ನಿನ್ನೆ ಜಲಂಧರ್ನಲ್ಲಿ ಸುದ್ದಿಗಾರರಿಗೆ ತಿಳಿಸಿದ್ದಾರೆ

ಹತರಾದ ಐವರ ಪೈಕಿ ಇಬ್ಲರು ಮಹಿಳೆಯರು ಎಂದು ಡಿಜಿಪಿ ಡಾ

ಮಾವೋವಾದಿ ನಾಯಕ ರಾಂದೇವ ಬಿಎಸ್ಎಫ್ ಮತ್ತು ಎಸ್ಓಜಿ ಯೋಧರ ಕಾರ್ಯಾಚರಣೆ ವೇಳೆ ತಪ್ಪಿಸಿಕೊಂಡಿದ್ದಾನೆ ಎಂದು ಅವರು ತಿಳಿಸಿದರು ದೇಶದ ಸಾರಿಗೆ ವಲಯವನ್ನು ಅಭಿವೃದ್ಲಿಪಡಿಸಲು ಸುಧಾರಿತ ತಂತ್ರಜ್ಞಾನ ಅಳವಡಿಕೆ ಇಂದಿನ ಅಗತ್ಯವಾಗಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ಸಚಿವರಾದ ನಿತಿನ್ ಗಡ್ಡರಿ ತಿಳಿಸಿದ್ದಾರೆ ದೆಹಲಿಯಲ್ಲಿ ನಿನ್ನೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು ನಗರ ಭಾಗಗಳಲ್ಲಿ ಸಂಚಾರ ದಟ್ಟಣೆ ಮತ್ತು ಪರಿಸರಮಾಲಿನ್ತ ತಡೆಗಟ್ಟಬೇಕಾದ ಅಗತ್ತವಿದೆ ಮಾಲಿನ್ಡಮುಕ್ತ ಮತ್ತು ವೆಚ್ವ ಪರಿಣಾಮಕಾರಿ ಸಾರಿಗೆ ವ್ಯವಸ್ಥೆಯನ್ನು ಉತ್ತೇಜಿಸಲು ತಾವು ಬದ್ದ ಎಂದು ಸಚಿವ ಗಡ್ನರಿ ತಿಳಿಸಿದರು

ಇರಾನ್ ವಿರುದ್ದ ಕಠಿಣ ತರವಾದ ವ್ಯಾಪಾರ ದಿಗ್ಗಂಧನ ವಿಧಿಸಿದ ಕೆಲವೇ ತಾಸುಗಳ ನಂತರ ಅಮೆರಿಕ ಸರ್ಕಾರ ಅಣ್ಣಸ್ತ ವ್ಲವಹಾರ ಮುಂದುವರಿಕೆಗೆ ಕೆಲವೊಂದು ರಿಯಾಯಿತಿಗಳನ್ನು ನೀಡಿದೆ

ಅಂತಾರಾಷ್ಷೀಯ ಅಣ್ಣಸ್ತ ಚಟುವಟಿಕೆಗಳನ್ನು ನಡೆಸುವ ಇರಾನ್ನ ಬಶೇರ್ನಲ್ಲಿರುವ ಏಕ್ಕೆಕ ಪರಮಾಣು ಇಂಧನ ಕೇಂದ್ರ ಮತ್ತು ಫಾರ್ದೊನಲ್ಲಿರುವ ಯುರೇನಿಯಂ ಸಮೃದ್ದಿ ಫಟಕ ಮತ್ತು ಅರಾಕ್ನಲ್ಲಿರುವ ಬೃಹತ್ ಜಲ ರಿಯಾಕ್ಷರ್ನ ಚಟುವಟಿಕೆಗಳ ಮುಂದುವರಿಕೆಗೆ ಅವಕಾಶ ಕಲ್ಪಿಸಿದೆ ಕ್ರೀಡಾ ಕ್ಷೇತ್ರದಲ್ಲಿ ಸಹಕಾರ ಹೊಂದುವ ತಿಳಿವಳಿಕೆ ಪತ್ರಕ್ಷೆ ಭಾರತ ಮತ್ತು ದಕ್ಷಿಣ ಕೊರಿಯಾ ಸಹಿ ಹಾಕಿವೆ ದೆಹಲಿಯಲ್ಲಿ ನಿನ್ನೆ ್ರೀಡಾ ಸಚಿವ ಕರ್ನಲ್ ರಾಜ್ಜವರ್ಧನ್ ರಾಥೋಡ್ ಮತ್ತು ದಕ್ಷಿಣ ಕೊರಿಯಾದ ಸಂಸ್ಕೃತಿ ್ರೀಡೆ ಮತ್ತು ಪ್ರವಾಸೋದ್ಲಮ ಸಚಿವ ಡೊ ಜಾಂಗ್ ವಾನ್ ಅವರು ತಿಳುವಳಿಕೆ ಪತ್ರಕ್ಷೆ ಸಹಿ ಹಾಕಿದರು ಉಭಯ ರಾಷ್ಟಗಳ ಜನತೆಗೆ ಪ್ರಯೋಜನ ದೊರೆಯುವಂತೆ ಕ್ರೀಡಾ ಸಹಕಾರ ಉತ್ತೇಜಿಸುವ ಮಾರ್ಗಸೂಚಿ ಸ್ಥಾಪಿಸುವುದು ಇದರ ಉದ್ದೇಶವಾಗಿದೆ ಎರಡೂ ರಾಷ್ಷಗಳ ಕ್ರೀಡಾ ಸಂಸ್ಥೆಗಳು ಒಕ್ಕೂಟಗಳು ಮತ್ತು ಇತರೆ ಕ್ರೀಡಾ ಏಜೆನ್ಸಿಗಳ ನಡುವೆ ಸಹಕಾರ ಮತ್ತು ಮಾಹಿತಿ ವಿನಿಮಯಕ್ಕೆ ಇದು ನೆರವಾಗಲಿದೆ

ಅಭ್ವರ್ಥಿಗಳು ಮತದಾರರ ಮನವೊಲಿಸಲು ನಾನಾ ಕಸರತ್ತು ನಡೆಸುತ್ತಿದ್ದಾರೆ ಮಾವೋವಾದಿಗಳ ಪ್ರಾಬಲ್ಯ ಹೆಚ್ಚರುವ ಕ್ಷೇತ್ರಗಳಲ್ಲಿ ಮೊದಲ ಹಂತದಲ್ಲೇ ಮತದಾನ ನಡೆಯಲಿದೆ ಅತಿಸೂಕ್ಷ್ನ ಪ್ರದೇಶಗಳಲ್ಲಿ ಪ್ರಚಾರ ಕೈಗೊಳ್ಳುವ ಅಭ್ಯರ್ಥಿಗಳಿಗೆ ವ್ಯಾಪಕ ಭದ್ರತೆ ಒದಗಿಸಲಾಗಿದೆ

ಫಜ್ನಿ ಪ್ರಾಂತ್ಯದಲ್ಲಿ ಹೊಸದಾಗಿ ಸ್ಥಾಪಿಸಲಾಗಿರುವ ಆಪ್ರನ್ ಸೇನೆ ಮತ್ತು ಪೊಲೀಸರ ಜಂಟಿ ತಪಾಸಣಾ ಕೇಂದ್ರವನ್ನು ಗುರಿಯಾಗಿಸಿ ಈ ದಾಳಿ ನಡೆಸಲಾಗಿದೆ ಎಂದು ಪ್ರಾಂತೀಯ ಆಡಳಿತದ ವಕ್ತಾರ ಅರೀಫ್ ನೂರಿ ತಿಳಿಸಿದ್ದಾರೆ ಕರ್ನಾಟಕ ತಮಿಳುನಾಡು ಸೇರಿದಂತೆ ದಕ್ಷಿಣ ಭಾರತದ ಬಹುತೇಕ ಕಡೆ ದೀಪಾವಳಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಸಾಂಪ್ರದಾಯಿಕವಾಗಿ ಆಚರಿಸಲಾಗುತ್ತಿದೆ

ಹೊಸದಾಗಿ ನಿರ್ಮಿಸಲಾಗಿರುವ ಭಾರತರತ್ನ ಅಟಲ್ ಬಿಹಾರಿ ವಾಜಪೇಯಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಯಲಿದೆ